ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಂಗಾಮರ್ನ ರಕ್ಷಣಾ ಸಚಿವರೊಂದಿಗೆ ವಿಡಿಯೋ ಕಾಸ್ಲರೆನ್ಸ್ ಮೂಲಕ ದ್ನಿಪಕ್ಷೀಯ ಮಾತುಕತೆ

ಸಾರ್ವಜನಿಕ ಸಾರಿಗೆಯನ್ನು ಜನಪ್ರಿಯಗೊಳಿಸಲು ರಾಜ್ಯ ಸರ್ಕಾರಗಳಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ತರಿ ಸಲಹೆ

ಕರಾವಳಿ ಭದ್ರತೆ

ಅತಿ ಕಡಿಮೆ ಸಮಯದಲ್ಲಿ ದೇಶಾದ್ಯಂತ ಬಡಜನರಲ್ಲಿ ಆತ್ನವಿತ್ನಾಸ ತುಂಬುವಲ್ಲಿ ಸಪಕಾರಿಯಾಗಿದೆ ಜೊತೆಗೆ ನಾವು ಕೂಡ ಸ್ತಂತ ಮನೆಯನ್ನು ಹೊಂದಬೇಕು ಎನ್ನುವ ಭರವಸೆ ಮೂಡಿಸಿದೆ

ಪಿಎಂಎವೈ ಜಿ ಮಹಿಳೆಯರ ಸಬಲೀಕರಣಕ್ಕೂ ಸಹಕಾರಿಯಾಗಿದೆ ಅದರಲ್ಲೂ ಗ್ರಾಮೀಣ ಭಾರತದಲ್ಲಿ ಮಹಿಳೆಯರ ಹೆಸರಿನಲ್ಲಿ ಮನೆಗಳನ್ನು ಪಂಚಿಕೆ ಮಾಡಲಾಗುತ್ತಿದ್ಲು ಅನೇಕರು ಇದರ ಲಾಭ ಪಡೆದಿದ್ದಾರೆ ಇದೀಗ ಅಡುಗೆ ಅನಿಲ ವಿದ್ನುತ್ ಸಂಪರ್ಕವನ್ನು ಪ್ರತಿ ಮನೆಗೆ ಕಲ್ಲಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಪ್ರಧಾನಮಂತ್ರಿ ಸ್ವಾಮಿತ್ವ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ಜೀವನವನ್ನು ಬದಲಾವಣೆ ಮಾಡಿದೆ ಇದರಿಂದ ಅನೇಕ ಪಳ್ಳಗಳಲ್ಲಿ ಭೂ ವ್ಕಾಜ್ಯ ಸಮಸ್ಕೆ ಬಗೆಪರಿದಿದೆ ಈ ಯೋಜನೆಯ ಗರಿಷ್ಠ ಸೌಲಭ್ಯ ಪಡೆಯಬೇಕು ಎನ್ನುವುದು ಸರ್ಕಾರದ ಉದ್ದೇಶ ಎಂದು ಅವರು ಹೇಳಿದರು

ಈ ಪೈಕಿ ಕೊರೊನಾ ಸೋಂಕಿನಿಂದಾಗಿ ಮಹಾತ್ಮಗಾಂಧಿ ರಾಷ್ವೀಯ ಗ್ರಾಮೀಣ ಉದ್ಯೋಗ ಬಾತ್ರಿ ಯೋಜನೆಗೆ ಹೆಚ್ಚಿನ ವೆಚ್ಚ ಮಾಡಲಾಗುತ್ತಿದೆ ಎಂದರು

ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಖೀರಿ ಚಿತ್ರಕೂಟ್ ವಾರಣಾಸಿ ಅಯೋಧ್ಯ ಮತ್ತು ಶಪರಾನ್ ಮರ ಜಿಲ್ಲೆಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು

ಈ ವೇಳೆ ಮಾತನಾಡಿದ ರಾಜನಾಥ್ಸಿಂಗ್ ಸಿಂಗಾಮರದಂತಪ ಮಿತ್ರ ದೇಶಗಳೊಂದಿಗೆ ರಕ್ಷಣಾ ಪರಿಕರಗಳ ಸಹಭಾಗಿತ್ವದಲ್ಲಿ ಭಾರತ ಮುಂಚೂಣಿಯಲ್ಲಿದೆ

ಈ ಕುರಿತು ರಕ್ಷಣಾ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದ್ದು ಉಭಯ ದೇಶಗಳ ನಡುವಿನ ರಕ್ಷಣಾ ಒಪ್ಪಂದಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ್ದಾರೆ ಎರಡೂ ಕಡೆ ರಕ್ಷಣಾ ಸಪಕಾರ ಸೇರಿದಂತೆ ವಿವಿಧ ವಿಷಯಗಳ ಪ್ರಗತಿಯ ಪರಾಮರ್ತೆ ನಡೆಸಿದ್ದಾರೆ ಇದು ಭಾರತ ಮತ್ತು ಸಿಂಗಾಮರ್ ನಡುವೆ ಉತ್ತಮ ಬಾಂಧವ್ಯ ಹೊಂದಲು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ವಿಡಿಯೋ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿಂಗಾಮರದಲ್ಲಿ ಕೊರೊನಾ ಸೋಂಕು ಪರಡದಂತೆ ತಡೆಯಲು ಕೈಗೊಂಡ ಕ್ರಮಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ಡಾ ಅಜಯ್ಕುಮಾರ್ ಉಪಸ್ವಿತರಿದ್ದರು ತಂತ್ರಜ್ಞಾನದ ವಿನಿಮಯ ಸಪಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹಾಗೂ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ಗಿರಿಧರ್ ಅರಮನೆ ಮತ್ತು ಡಿಆರ್ಡಿಒ ಕಾರ್ಯದರ್ಶಿ ಡಾ

ಈ ಒಪ್ಪಂದದಿಂದಾಗಿ ಎರಡೂ ಸಂಸ್ಥೆಗಳ ನಡುವೆ ಸಪಕಾರ ಹಿಮ ಮುಸುಕುವ ಸಂದರ್ಭದಲ್ಲಿ ಪವಾಮಾನ ಸಂಪರ್ಕ ಭೂ ಕುಸಿತ ರಕ್ಷಣಾ ಯೋಜನೆ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಸಹಕಾರಿಯಾಗಲಿದೆ ರಾಷ್ಟೀಯ ಹೆದ್ದಾರಿಗಳಲ್ಲಿ ರಸ್ತೆ ಸುರಕ್ಷತೆಗೆ ಪೆಚ್ಚಿನ ಆದ್ಯತೆ ನೀಡಲಾಗಿದೆ ಇದು ಪ್ರಾಕೃತಿಕ ವಿಕೋಪಗಳಾದ ಭೂ ಕುಸಿತ ಸೇರಿದಂತೆ ಇನ್ನಿತರ ಮಾಹಿತಿಗಳನ್ನು ಹೆದ್ದಾರಿ ಸಚಿವಾಲಯಕ್ಕೆ ರವಾನಿಸಲು ಸಹಕಾರಿಯಾಗಲಿದೆ

ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ರಾಜ್ಗಳ ಸಾರಿಗೆ ಬಸ್ಗಳಿಗೆ ಕೇಂದ್ರ ಸರ್ಕಾರದಿಂದ ಎಲ್ಲಾ ಅಗತ್ನ ನೆರವು ನೀಡುವುದಾಗಿ ಹೇಳಿದ ಅವರು ಜನರು ತಮ್ಮ ವೈಯಕ್ತಿಕ ವಾಪನಗಳನ್ನು ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆ ಕಡೆಗೆ ಹೆಚ್ಚು ಆಕರ್ಷಿಸುವ ಕೆಲಸಗಳನ್ನು ರಾಜ್ಞ ಸರ್ಕಾರಗಳು ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ

ಅಮೆರಿಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದಕ್ಷಿಣ ಏಷ್ಲಾದ ಮಹಿಳೆಯೊಬ್ಬರು ಉಪಾಧ್ಯಕ್ಷರಾಗುವ ಒರಿಮೆಗೆ ಕಮಲಾ ಹ್ನಾರಿಸ್ ಅವರು ಪಾತ್ರವಾಗಲಿದ್ದಾರೆ

ಈ ವೇಳೆ ಬೈಡನ್ ಪತ್ನಿ ಡಾ ಜಿಲ್ ಬೈಡನ್ ಉಪಸ್ಟಿತರಿರಲಿದ್ದಾರೆ ಕೊರೊನಾ ಸೋಂಕು ಪೆಚ್ಚಳ ಓನ್ನೆಲೆಯಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿದೆ

ಮತ್ತೆ ಆ ರೀತಿ ಮರುಕಳಿಸದಂತೆ ಬಿಗಿಭದ್ರತೆ ಒದಗಿಸಲಾಗಿದೆ

ಸೀಬರ್ಡ್ ಯೋಜನೆಯ ಪ್ರಗತಿ ವಿಕ್ರಮಾದಿತ್ಯ ನೌಕೆಯ ಸಾಮರ್ಥ್ಯ ನೌಕಾ ದುರಸ್ತಿ ನೆಲೆಯ ಆಧುನೀಕರಣ ಮತ್ತಿತರ ವಿಚಾರಗಳ ಕುರಿತು ನಿಯೋಗಕ್ಕೆ ಮಾಹಿತಿ ನೀಡಲಾಯಿತು ಕಾರವಾರ ಭೇಟಿಯ ಬಳಿಕ ನಿಯೋಗ ಗೋವಾಕ್ಕೆ ತೆರಳಿದ್ದು ಅಲ್ಲಿ ರಕ್ಷಣಾ ವಲಯದ ಸಾರ್ವಜನಿಕ ವಲಯ ಕ್ಕೆಗೆತ್ತಿಕೊಳ್ಳಲಾಗುತ್ತಿರುವ ಆಧುನೀಕರಣ ಸೇರಿದಂತೆ ಇನ್ನಿತರೆ ವಿಷಯಗಳ ಅಧ್ಯಯನ ನಡೆಸಲಿದೆ

ಚೇತರಿಕೆ ಮತ್ತು ಸಕ್ರಿಯ ಪ್ರಕರಣಗಳ ನಡುವೆ ಸಾಕಷ್ಟು ಅಂತರವಿದೆ

ಬಾಂಗ್ಲಾದೇಶದ ಸಂಸತ್ನಲ್ಲಿ ಪಣಕಾಸು ಸಚಿವ ಡಾ

ಎಚ್ ಎಂ